ದೇಶದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಪೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ದೇಶೀಯ ಲಸಿಕಾ ಉತ್ಪಾದನಾ ಪ್ರಮಾಣವನ್ನು ಪೆಚ್ಚಿಸುವ ಕುರಿತು ಪ್ರಧಾನಮಂತ್ರಿಯವರು ಚರ್ಚೆ ನಡೆಸುತ್ತಿದ್ದಾರೆ ಎಂದು ವರದಿಯಾಗಿದೆ ಪ್ರಧಾನಮಂತ್ರಿ ಅವರು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ತಜ್ಜ ವೈದ್ಯರು ಹಾಗೂ ದಿಷಧ ಕಂಪನಿಗಳೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ ದೇಶ ಕೊರೊನಾ ಸಾಂಕ್ರಾಮಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ನಾಗರಿಕರಿಗೆ ತಮ್ಮ ಬಳಿ ಲಭ್ಯವಿರುವ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಪರೀತಿಯನ್ನು ಒದಗಿಸುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ವ ಜನರಲ್ ಎಂಎಂ ನರಾವಣೆ ಪಾಗೂ ಇತರ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಸೂಚನೆ ನೀಡಿದ್ದಾರೆ ರಕ್ಷಣಾ ಇಲಾಖೆಯ ಮುಖ್ಯಸ್ಥ ಬಿಟಿನ್ ರಾವತ್ ಡಿಆರ್ಡಿಟ ಅಧ್ವಕ್ಷರು ಪಾಗೂ ಸೇನಾಪಡೆಗಳ ವೈದ್ಯಕೀಯ ಸೇವೆಯ ಮಹಾ ನಿರ್ದೇಶಕರೊಂದಿಗೆ ಅವರು ಮಾತುಕತೆ ನಡೆಸಿ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಸಾಧ್ಯವಿರುವ ಎಲ್ಲ ನೆರವು ಒದಗಿಸಲು ಸ್ಥಳೀಯ ಕಮಾಂಡರ್ಗಳಿಗೆ ಸೂಜನೆ ನೀಡುವಂತೆ ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರಿಗೆ ನಿರ್ದೇಶನ ನೀಡಿದರು

ನಮ್ಮ ಮೆಟ್ರೊ ಎರಡನೇ ಪಂತದಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆ ಆರ್ ಮರಂವರೆಗೆ ಹಾಗೂ ಕೆ ಆರ್

ಯೂರಿಯಾ ರಸಗೊಬ್ಬರ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಸಂಮಟ ಒಪ್ಪಿಗೆ ನೀಡಿತು ರಸಗೊಬ್ಬರ ಕಾರ್ಖಾನೆಗೆ ಸಬ್ಲಡಿ ನೀಡಲು ಸಪ ಸಮ್ನಿ ನೀಡಿದ್ದು ಇದರಿಂದ ವಿದೇಶಿ ವಿನಿಯಮ ಉಳಿತಾಯವಾಗಲಿದೆ ಎಂದು ಆವರು ಹೇಳಿದರು ರೈಲ್ಲೆ ಇಲಾಖೆಯಲ್ಲಿ ಸಿಬ್ದಂದಿ ಕೊರತೆ ಇಲ್ಲ ರೈಲು ನಿಲ್ದಾಣಗಳಲ್ಲಿ ಪ್ಲಾಟ್ಫಾರಂ ಟಕಟ್ ನೀಡಿಕೆ ಹಾಗೂ ಪೂರ್ಣಪ್ರಮಾಣದ ರೈಲು ಸಂಚಾರ ಆರಂಭಿಸಲಾಗುವುದು ವಲಸೆ ಕಾರ್ಮಿಕರ ಸಮಸ್ತೆ ನೀಗಿಸಲು ವಿಶೇಷ ರೈಲುಗಳನ್ನು ಆಗತ್ಯಕ್ಷೆ ಆನುಗುಣವಾಗಿ ಮುಂದುವರಿಸಲಾಗುವುದು ಎಂದು ಪಿಯೂಷ್ ಗೋಯೆಲ್ ಸ್ಪಪಡಿಸಿದರು

ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದೆ ವಿದ್ಯುನ್ಮಾನ ಮತಯಂತ್ರಗಳ ಜೊತೆಗೆ ವಿವಿಪ್ಯಾಟ್ಗಳನ್ನು ಅಳವಡಿಸಿ ಮತ ಚಲಾಯಿಸಿರುವ ಅಂಶವನ್ನು ಮತದಾರರಿಗೆ ಖಾತ್ರಿಪಡಿಸಿಕೊಳ್ಳುವ ಕಾರ್ಯತ್ರಮ ಇದಾಗಿದೆ ಆ ನಿಟ್ಲನಲ್ಲಿ ಚುನಾವಣಾ ಆಯೋಗ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದೆ

ಆದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿಗಳಗೆ ಆಯೋಗ ಸೂಚನೆ ನೀಡಿದೆ ಸೂಕ್ಷ್ಮ ಅಕಿಸೂಕ್ಷ್ಮ ಮತಗಟ್ಟೆಗಳಿಗೆ ಕೇಂದ್ರ ಮೀಸಲು ಪಡೆಯನ್ನು ನಿಯೋಜಿಸಲಾಗುವುದು

ಮುಂಬೈ ಷೇರು ಮಾರುಕಟ್ಷೆಯಲ್ಲಿ ಸಂವೇದಿ ಸೂಚ್ಡಂಕ ಇಂದೂ ಸಪ ಇಳಕೆಯಾಗಿದೆ ವಿಶ್ವ ಮಾರುಕಟ್ಷೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿರುವ ಹಿನ್ನೆಲೆಯಲ್ಲಿ ರಾಷ್ಟೀಯ ಷೇರುಮಾರುಕಟ್ಟೆಯಲ್ಲಿಯೂ ಸೂಚ್ಯಂಕ ಇಳಿಕೆಯಾಗಿದೆ

ಪೋಲೆಂಡ್ನ ಕಿಯಾಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಯುವ ಬಾಕ್ಸಿಂಗ್ ಜಾಂಪಿಯನ್ಷಿಪ್ನಲ್ಲಿ ಭಾರತದ ನಾಲ್ವರು ಮಹಿಳಾ ಕುಸ್ತಿಪಟುಗಳು ಸೆಮಿಫೈನಲ್ಸ್ ತಲುಪಿದ್ದು ದೇಶಕ್ಕೆ ಕನಿಷ್ಟ ಒಂದು ಕಂಚಿನ ಪದಕದ ಭರವಸೆ ಮೂಡಿಸಿದ್ದಾರೆ

ಟರ್ಕಿಯ ಬುಸ್ತಾ ಇಸಿಲ್ಲಾರ್ ಜೊತೆಗಿನ ಸೆಣಸಾಟದಲ್ಲಿ ಸೋಲನುಭವಿಸಿದರು

ಟಾಸ್ ಗೆದ್ದ ಮುಂಬೈ ಇಂಡಿಯನ್ ತಂಡ ಬ್ಲಾಟಿಂಗ್ ಆಯ್ತೆ ಮಾಡಿಕೊಂಡಿತು